ಅಂತರಾಷ್ಟೀಯ ಮಾದಕ ವಸ್ತುಗಳ ನಿಯಂತ್ರಣ ಮಂಡಳಿಗೆ ಮತ್ತೊಂದು ಅವಧಿಗೆ

ಈಸ್ಸರ್ ಸಂಡೆ ದಾಳಿಯ ನಂತರ ಪ್ರವಾಸಿಗರಿಗೆ ನೀಡಿರುವ ಎಚ್ಚರಿಕೆಯನ್ನು ು ತೆರವುಗೊಳಿಸುವಂತೆ ಅಂತರಾಷ್ಟೀಯ ಸಮುದಾಯಕ್ಕೆ ಶ್ರೀಲಂಕಾ ಮನವಿ

ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಇಂದು ಸಹ ವಿವಿಧೆಡೆ ಚುನಾವಣಾ ರ್್ಯಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಧ್ಯಪ್ರದೇಶದ ಭಿಂಡ್ ಮೊರೆನಾ ಮತ್ತು ಗ್ವಾಲಿಯರ್ನಲ್ಲಿ ಪ್ರಚಾರ ಮಾಡಲಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಈಶಾನ್ಯ ದೆಹಲಿಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಾರ್ಖಂಡ್ ಕರ್ಕೆಂಡಾದಲ್ಲಿ ಚುನಾವಣಾ ರ್್ಯಾಲಿ ನಡೆಸಲಿದ್ದಾರೆ ಮಧ್ಯಪ್ರದೇಶದ ಉಜ್ಜೈನ್ ಜಿಲ್ಲೆಯ ಖಚೊರ್ಡ್ನಲ್ಲಿ ಅವರು ಬಹಿರಂಗ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಸಮಾಜವಾದಿ ಹಾಗೂ ಬಹುಜನ ಸಮಾಜ ಪಕ್ಷ ಮತ್ತು ರಾಷ್ಟೀಯ ಲೋಕದಳ್ ಇಂದು ಉತ್ತರಪ್ರದೇಶದ ಅಜಂ ಘದ ಕ್ಷೇತ್ರದಲ್ಲಿ ಜಂಟಿ ರ್ಯಾಲಿಯನ್ನು ಹಮ್ಮಿಕೊಂಡಿದೆ

ನಾರಿಮನ್ ನೇತೃತ್ವದ ನ್ಯಾಯಪೀಠ ಈ ಸ್ಪಷ್ಟನೆ ನೀಡಿದ್ದು ಅಸ್ಸಾಂನ ಎನ್ಆರ್ಸಿ ಸಂಚಾಲಕ ಪ್ರತೀಕ್ ಹಜೇಲಾ ಅವರಿಗೆ ಈ ಕುರಿತು ನಾಗರೀಕರಿಂದ ಕ್ಲೈಮ್ ಹಾಗೂ ಆಕ್ಷೇಪಣೆಗಳನ್ನು ಪಡೆಯಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದೆ

ಅದನ್ನು ಸ್ಪಷ್ಟಪದಿಸಲು ಸಮಿತಿ ಮುಂದೆ ಬರುತ್ತಿಲ್ಲ ಎಂದು ಹಜೇಲಾ ಅವರು ನ್ಯಾಯಪೀಠಕ್ಕೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ನ್ಯಾಯ ಪೀಠ ಈ ಸ್ಪಷ್ಟನೆ ನೀಡಿದೆ ರಾಫೇಲ್ ಯುದ್ದ ವಿಮಾನ ಖರೀದಿ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸಂಬಂಧಿಸಿದಂತೆ ತಪ್ಪಾಗಿ ಅರ್ಥ್ವೇಸಿ ಹೇಳಿಕೆ ನೀಡಿದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಬೇಷರತ್ ಕ್ಷಮೆ ಕೋರಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ವಿರುದ್ದ ವಾಗ್ದಾಳಿ ನಡೆಸುವ ಸಂದರ್ಭದಲ್ಲಿ ರಾಹುಲ್ಗಾಂಧಿ ರಾಫೇಲ್ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿದ್ದರು

ಅಂತಾರಾಷ್ಟೀಯ ಮಾದಕ ವಸ್ತುಗಳ ನಿಯಂತ್ರಣ ಮಂಡಳಿ ಐಎನ್ಸಿಬಿಗೆ ವಿಶ್ವಸಂಸ್ಡೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಿಂದ ಅತ್ಯಧಿಕ ಮತಗಳಿಂದ ಭಾರತದ ಜಗಜಿತ್ ಪವಾಡಿಯಾ ಮರು ಆಯ್ಲೆಯಾಗಿದ್ದಾರೆ

ಪವಾಡಿಯಾ ಅವರು ಭಾರತೀಯ ಮಾದಕ ವಸ್ತು ನಿಯಂತ್ರಣ ಮಂಡಳಿಯ ಮಾಜಿ ಆಯುಕ್ತರಾಗಿದ್ದು ಭಾರತೀಯ ಕಂದಾಯ ಸೇವೆಯ ಸದಸ್ಯರೂ ಹೌದು

ಮುಂದಿನ ಐದು ವರ್ಷ ಅಧಿಕಾರ ನಡೆಸಲಿದ್ದಾರೆ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ಗೆ ಅರ್ಹತೆ ಪಡೆಯಲು ಶೇಕಡವಾರು ಪ್ರಮಾಣವನ್ನು ಕೆಡಿಮೆಗೊಳಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ

ಎಲ್ಲ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ದು ಈಗ ನೀಡಿರುವ ಮಾರ್ಗಸೂಚಿಯಂತೆ ಕೌನ್ಪೆಲಿಂಗ್ ಮಾಡುವಂತೆ ತಿಳಿಸಿದೆ ನವೀನ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಎಂಎನ್ಆರ್ಇ ನವದೆಹಲಿಯಲ್ಲಿ ನಿನ್ನೆ ನವೀಕರಿಸಬಹುದಾದ ಇಂಧನ ವಲಯದ ಪಾಲುದಾರರ ಸಭೆ ಚಿಂತನ್ ಬೈರಕ್ ಅನ್ನು ನಡೆಸಿತು ಸಚಿವಾಲಯದ ಕಾರ್ಯದರ್ಶಿ ಆನಂದಕುಮಾರ್ ಅಧ್ಯಕ್ಷತೆಯಲ್ಲಿ ಈ ಬೈಠಕ್ ನಡೆಯಿತು ನವೀಕರಿಸಬಹುದಾದ ಇಂಧನಗಳ ಪ್ರಮುಖ ಅಭಿವೃದ್ದಿದಾರರು ಪ್ರತಿನಿಧಿಗಳು ಉಪಕರಣ ಉತ್ಪಾದಕರು ಹಣಕಾಸು ಸಂಸ್ಥೆಗಳು ನಿಯಂತ್ರಕರು ಕೈಗಾರಿಕಾ ಹಾಗೊ ಕೌಶಲ್ಯಾಭಿವೃದ್ದಿದಾರರು ಬೈರಕ್ನಲ್ಲಿ ಪಾಲ್ಗೊಂಡಿದ್ದರು

ಈಸ್ಸರ್ ಭಾನುವಾರದಂದು ಸಂಭವಿಸಿದ ಭಯೋತ್ವಾದಕ ದಾಳಿ ನಂತರ ಶ್ರೀಲಂಕಾ ಬಗ್ಗೆ ನೀಡಿರುವ ಪ್ರವಾಸಿಗರಿಗೆ ನೀಡಿರುವ ಎಚ್ಚರಿಕೆಯನ್ನು ತೆರವು ಮಾಡಬೇಕೆಂದು ಅಂತಾರಾಷ್ಟೀಯ ಸಮುದಾಯಕ್ಕೆ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಮನವಿ ಮಾಡಿದ್ದಾರೆ ನಿನ್ನೆ ಕೊಲಂಬೋದಲ್ಲಿ ರಾಜತಾಂತ್ರಿಕ ಸಮುದಾಯದೊಂದಿಗೆ ಸಭೆ ನಡೆಸಿದ ಸಿರಿಸೇನಾ ಅವರು ಪ್ರವಾಸಿಗರು ಶ್ರೀಲಂಕಾಕ್ಲೆ ಮತ್ತೆ ಭೇಟಿ ನೀಡಲಾರಂಭಿಸಿದ್ದಾರೆ ಎಂದರು

ದೇಶಕ್ಕೆ ಎದುರಾಗಿರುವ ಭಯೋತ್ಪಾದನೆ ಬೆದರಿಕೆಯನ್ನು ಸೂಕ್ತ ಕಾರ್ಯಾಚರಣೆ ಹಾಗೂ ವಿದೇಶಿ ಬೇಹುಗಾರಿಕಾ ನೆರವಿನೊಂದಿಗೆ ಸಮರ್ಪಕವಾಗಿ ಹತ್ತಿಕ್ಕಲಾಗುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪದಿಸಿದರು ಈಸ್ಟರ್ ಭಾನುವಾರ ನಡೆದ ಬಾಂಬ್ ದಾಳಿಯ ಬಳಿಕ ಭಾರತ ಅಮೆರಿಕ ಚೀನಾ ಬ್ರಿಟನ್ ಆಸ್ಟ್ರೇಲಿಯಾ ಸೇರಿದಂತೆ ಹಲವು ರಾಷ್ಟಗಳು ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಿದ್ದವು

ಶ್ರೀಲಂಕಾದ ಬಹುಮುಖ್ಯ ಆದಾಯ ಮೂಲ ಪ್ರವಾಸವಾಗಿದ್ದು

ಛತ್ತೀಸ್ಗಢದ ಬಸ್ತಾರ್ ವಿಭಾಗದಲ್ಲಿಂದು ಇಬ್ಬರು ಮಾವೋವಾದಿಗಳನ್ನು ಸದೆ ಬಡಿಯಲಾಗಿದೆ ದಂತೇವಾದ ಜಿಲ್ಲೆಯ ಆರಾನ್ಪುರ್ ಪ್ರದೇಶದಲ್ಲಿ ಈ ಮಾವೋವಾದಿಗಳು ಅಡಗಿದ್ದಾರೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ಪಡೆ ನಡೆಸಿದ ಶೋಧ ಕಾರ್ಯಾಚರಣೆಯಲ್ಲಿ ಮಾವೋವಾದಿಗಳು ಹತರಾಗಿದ್ದಾರೆ ಫೊನಿ ಚಂಡಮಾರುತದಿಂದ ಸಂಭವಿಸಿದ ಹಾನಿ ಬಳಿಕ ಒಡಿಶಾ ಇದೀಗ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಚಂಡಮಾರುತದಿಂದಾಗಿ ಹಾನಿಗೊಳಗಾಗಿದ್ದ ಪುರಿ ಖುರ್ಡಾ ಕಟಕ್ ಮತ್ತು ಕೇಂದ್ರಪಡ ಜಿಲ್ಲೆಗಳಲ್ಲಿ ಪರಿಹಾರ ಕಾರ್ಯಾಚರಣೆ ಹಾಗೂ ಮರುನಿರ್ಮಾಣ ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದೆ ಪ್ರಮುಖವಾಗಿ ಭುವನೇಶ್ವರದಲ್ಲಿ ವಿದ್ಯುತ್ ಪೂರೈಕೆಯನ್ನು ವ್ಯವಸ್ಥೆಗೊಳಿಸಲಾಗುತ್ತಿದೆ ಹಾಗೂ ಪುರಿಯಲ್ಲಿ ಕದಿತಗೊಂಡಿದ್ದ ದೂರವಾಣಿ ಸಂಪರ್ಕ ಕಲ್ಲಿಸಲಾಗಿದೆ ಪುರಿ ಭುವನೇಶ್ವರ ಹಾಗೂ ಚಂಡಮಾರುತ ಸಂತ್ರಸ್ತ ಇತರ ಪ್ರದೇಶಗಳಲ್ಲಿ ನೀರು ಪೂರೈಕೆ ಒದಗಿಸಿದ ನಂತರ ವಿದ್ಯುತ್ ಪೂರೈಕೆ ಹಾಗೂ ಮೊಬೈಲ್ ಸಂಪರ್ಕ ಕಲ್ಪಿಸಲು ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ

ಸಂತ್ರಸ್ತ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ಪುನಾರಾರಂಬಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ರಾಷ್ಟೀಯ ವಿಪತ್ತು ಸ್ಪಂದನಾ ಪದೆ ಒಡಿಶಾ ವಿಪತ್ತು ಕ್ಷಿಪ್ರ ಕಾರ್ಯಾಚರಣೆ ಪಡೆ ಅಗ್ನಿಶಾಮಕ ದಳ ಮತ್ತು ಸಿಆರ್ಪಿಎಫ್ ಯೋಧರು ರಸ್ತೆಗಳನ್ನು ಸ್ವಚ್ಚಗೊಳಿಸುವ ಹಾಗೂ ರಸ್ತೆಗಳಲ್ಲಿ ಬಿದ್ದಿರುವ ರಾಶಿ ರಾಶಿ ಕಸಗಳನ್ನು ತೆರವು ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ

ಪ್ರಮುಖ ಪೊಲೀಸ್ ವಾಹನವನ್ನು ಗುರಿಯಾಗಿಸಿ ಭೆಯೋತ್ಪಾದಕರು ಆತ್ಮಾಹುತಿ ದಾಳಿ ನಡೆಸಿದ್ದಾರೆ ಇಂದು ವಿಶ್ವ ರೆಡ್ ಕ್ರಾಸ್ ದಿನ ಪ್ರತಿ ವರ್ಷದ ಈ ದಿನವನ್ನು ವಿಶ್ವದಾದ್ಯಂತ ರೆಡ್ ಕ್ರಾಸ್ ಚಳುವಳಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಜನರ ಅಗತ್ಯತೆಗಾಗಿ ನಿಸ್ವಾರ್ಥ ಕೊಡುಗೆ ನೀಡುವ ಸ್ವಯಂ ಸೇವಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ